ನಿರಂತರ ಪ್ರಯತ್ನ ಭಾರತ ಸರ್ಕಾರದ ಹೇಳಿಕೆ

ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಕ್ರಮ ಹಣ ವರ್ಗಾವಣೆ ತಡೆಯುವ ಹಾಗೂ ಶಾಂತಿಯುತ ಮತ್ತು ಪಾರದರ್ಶಕ ಚುನಾವಣೆ ನಡೆಸುವ ಕುರಿತು ಚರ್ಚಿಸಲಾಯಿತು ಚುನಾವಣೆ ಸಂದರ್ಭದಲ್ಲಿ ಹಣದ ದುರ್ಬಳಕೆ ತಡೆಯುವುದು ಹಾಗೂ ಶುದ್ದ ಚುನಾವಣೆ ನಡೆಸುವುದು ಅತಿ ದೊಡ್ಡ ಸವಾಲು ಎಂದ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಅಕ್ರಮ ಹಣ ವರ್ಗಾವಣೆ ತಡೆಯಲು ಆಯೋಗ ಬದ್ದವಾಗಿದೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಚುನಾವಣಾ ವೆಚ್ಲ ಕುರಿತು ನಿಗಾ ವಹಿಸಲು ವಿಸ್ತತ ಮಾರ್ಗದರ್ಶಿ ಸೂತ್ರ ಬಿಡುಗಡೆ ಮಾಡಲಾಗಿದೆ ಎಂದರು ಚುನಾವಣಾ ಆಯುಕ್ತರುಗಳಾದ ಅಶೋಕ್ ಲವಾಸ ಮತ್ತೆ ಸುಶೀಲ್ ಚಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕೇಂದ್ರ ಚುನಾವಣಾ ಆಯೋಗದ ಉಪ ಆಯುಕ್ತರಾದ ಸುದೀಪ್ ಜೈನ್ ಕೋಲ್ಕತ್ತಾದಲ್ಲಿಂದು ಲೋಕಸಭಾ ಚುನಾವಣೆಗೆ ನಡೆದಿರುವ ಸಿದ್ದತೆಯ ಪರಿತೀಲನೆ ನಡೆಸಲಿದ್ದಾರೆ ಪತ್ನಿಮ ಬಂಗಾಳದ ಹೆಚ್ಚುವರಿ ಮುಖ್ಯ ಚುನಾವಣಾಧಿಕಾರಿ ಸಂಜಯ್ ಬಸು ಈ ಮಾಹಿತಿ ನೀಡಿದ್ದು ಎಲ್ಲಾ ಜಿಲ್ಲಾ ಮ್ಯಾಜಿಸ್ಟೇಟರು ಪೊಲೀಸ್ ವರಿಷ್ಠರು ಹಾಗೂ ಆಯುಕ್ತರನ್ನು ಮತ್ತು ಎಲ್ಲಾ ಮಾನ್ಗತೆ ಪಡೆದ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ರಾಜ್ಯದ ಉನ್ನತಾಧಿಕಾರಿಗಳನ್ನು ಸುದೀಪ್ ಜ್ಲೆನ್ ಭೇಟ ಮಾಡಲಿರುವುದಾಗಿ ತಿಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣಾ ಆಯೋಗದ ವಿಶೇಷ ವೀಕ್ಷಕರು ನಿನ್ನೆ ನಡೆಸಿದ ಸಭೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಹೊರತಾಗಿ ಬಹುತೇಕ ಎಲ್ಲಾ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಜರಾಗಿದ್ದರು ನಿನ್ನೆಯ ಸಭೆಯೊಂದಿಗೆ ರಾಜ್ಲದಲ್ಲಿ ವಿಶೇಷ ವೀಕ್ಷಕರ ಪ್ರವಾಸ ಮುಕ್ತಾಯವಾಗಿದೆ ಅಲ್ಲಿ ವಿಧಾನಸಭೆ ಚುನಾವಣೆಯನ್ನು ನಡೆಸಲು ಪರಿಸ್ಟಿತಿಯ ಅಧ್ಯಯನಕ್ಕಾಗಿ ಚುನಾವಣಾ ಆಯೋಗ ಈ ವೀಕ್ಷಕರನ್ನು ಕಳುಹಿಸಿತ್ತು ಕಾಂಗ್ರೆಸ್ ಪಿಡಿಪಿ ಬಿಎಸ್ಪಿ ಜೆಕೆಎನ್ಪಿಪಿ ಹಾಗೂ ಇತರ ಪಕ್ಷಗಳು ಸೇರಿದಂತೆ ಬಹುತೇಕ ರಾಷ್ಲೀಯ ಮತ್ತು ಪೂದೇಶಿಕ ರಾಜಕೀಯ ಪಕ್ಷಗಳು ಜಮ್ನು ಮತ್ತು ಕಾಶ್ಮೀರದಲ್ಲಿ ಆದಷ್ಟು ಬೇಗನೇ ವಿಧಾನಸಭೆ ಚುನಾವಣೆಗಳನ್ನು ನಡೆಸಬೇಕೆಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದವು

ಲೋಕಸಭಾ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಗಳ ಮೊದಲ ಪಟ್ಟ ಸಭೆಯ ನಂತರ ಬಿಡುಗಡೆಯಾಗುವ ನಿರೀಕ್ಷೆ ಇದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪಕ್ಷದ ಅಧ್ಯಕ್ಷ ಅಮಿತ್ ಷಾ ಮತ್ತು ಇತರ ನಾಯಕರು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಬಿಜೆಪಿ ನಾಯಕ ಮತ್ತು ಅಸ್ಸಾಂನ ತೇಜ್ಪುರ್ ಲೋಕಸಭಾ ಸಂಸದ ರಾಮ್ ಪ್ರಸಾದ್ ಸರ್ಮಾ ಪಕ್ಷದ ಪ್ರಾಥಮಿಕ ಸದಸ್ನತ್ತಕ್ಷೆ ರಾಜೀನಾಮೆ ನೀಡಿದ್ದಾರೆ ಬರಲಿರುವ ಲೋಕಸಭಾ ಚುನಾವಣೆಗೆ ಅಂತಿಮಗೊಳಿಸಿರುವ ಅಭ್ವರ್ಥಿಗಳ ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲ ಪಕ್ಷ ತಮ್ನನ್ನು ಅವಮಾನಿಸಿದೆ ಎಂದು ಅಸ್ಲಾಂ ಗೋರ್ಖಾ ಸಮ್ನೇಳನ್ದ ಅಧ್ಯಕ್ಷರೂ ಆದ ಸರ್ಮಾ ಫೇಸ್ಬುಕ್ನಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ತೇಜ್ಪುರ್ ಕ್ಷೇತ್ರಕ್ಕ ಪಕ್ಷದ ಅಭ್ಲರ್ಥಿಯನ್ನು ಬಿಜೆಪಿ ಇನ್ನೂ ಘೋಷಿಸಿಲ್ಲ

ದೆಹಲಿಯಲ್ಲಿ ನಿನ್ನೆ ನಡೆದ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯ ನಂತರ ಪಟ್ಷಿ ಬಿಡುಗಡೆ ಮಾಡಲಾಯಿತು

ಮೇಘಾಲಯದ ಮಾಜಿ ಮುಖ್ಯಮಂತ್ರಿ ಮುಕುಲ್ ಸಂಗ್ನಾ ಅವರನ್ನು ತುರಾ ಲೋಕಸಭಾ ಕ್ಷೇತ್ರದಿಂದ ಪಕ್ಷವು ಕಣಕ್ಕಳಿಸಿದೆ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಮುಖ್ಯಸ್ಥೆ ಸುಷ್ಣತಾ ದೇವ್ ಅವರಿಗೆ ಸಿಲ್ಟಾರ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದ್ದು ಗೌರವ್ ಗೊಗೋಯ್ ಅವರು ಅಸ್ಸಾಂನ ಕಲಿಯಾಬೋರ್ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ

ಪಾಲ ಮತ್ತು ಪಬನ್ ಸಿಂಗ್ ಫೆಟೋವರ್ ಅವರನ್ನು ಶಿಲ್ಲಾಂಗ್ ಮತ್ತು ದಿಬ್ರುಗಢದಿಂದ ಕಣಕ್ಕಿಳಿಸಲಾಗಿದೆ ಹಿರಿಯ ನಾಯಕ ಪಿ ಎಲ್ ಪುನಿಯಾ ಅವರ ಪುತ್ರ ತನುಜ್ ಪುನಿಯಾ ಅವರನ್ನು ಉತ್ತರ ಪ್ರದೇಶದ ಬಾರಬಂಕಿ ಮೀಸಲು ಕ್ವೇತ್ರದಲ್ಲಿ ಕಣಕ್ಕಿಳಿಸಲು ನಿರ್ಧರಿಸಲಾಗಿದೆ

ಮುಂಬೈನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಅಸಾದುದ್ದೀನ್ ಒವೈಸಿ ನೇತೃತ್ವದ ಮಜಿಲಿಸ್ ಇ ಇತೇಯಾದ್ ಉಲ್ ಮುಚ್ಚಮೀನ್ ಪಕ್ಷದೊಂದಿಗೆ ತಾವು ಕೈಜೋಡಿಸಿದ್ದು ವಂಚಿತ ಬಹುಜನ ಅಗಾದಿ ವೇದಿಕೆಯಡಿ ತಮ್ಮ ಅಭ್ಲರ್ಥಿಗಳು ಸ್ವರ್ಧಿಸಲಿದ್ದಾರೆ ಎಂದರು

ರಾಷ್ಟಪತಿ ಭವನದಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಕರ್ನಾಟಕದ ಸಾಲುಮರದ ತಿಮಕ್ಷ ಸೇರಿದಂತೆ ಹಲವು ಗಣ್ಣರು ಪ್ರಶಸ್ತಿಗಳನ್ನು ಸ್ವೀಕರಿಸಿದರು

ಪವರ್ತರೋಹಿ ಬಚೇಂದ್ರಿ ಪಾಲ್ ಪದ್ದಶ್ರೀ ಪುರಸ್ನತರ ಪೈಕಿ ಸೇರಿದ್ದಾರೆ

ರ್ನನ್ನು ವಿಶ್ವಸಂಸ್ಲೆಯ ನಿರ್ಬಂಧಗಳ ಪಟ್ಟಿಗೆ ಸೇರಿಸಲು ತೀವ್ರ ಪ್ರಯತ್ನವನ್ನು ಮುಂದುವರೆಸಲಾಗುವುದು ಎಂದು ಭಾರತ ಸರ್ಕಾರ ತಿಳಿಸಿದೆ

ವಿದೇಶಾಂಗ ವ್ವವಹಾರಗಳ ಮೂಲಗಳ ಮಾಹಿತಿಯಂತೆ ಭಾರತ ತನ್ನ ಈ ಪ್ರಯತ್ನದಲ್ಲಿ ಸಫಲವಾಗುವ ವಿಶ್ವಾಸ ಹೊಂದಿದೆ

ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಅವರೊಂದಿಗೆ ಪ್ರಾನ್ಲ್ ವಿದೇಶಾಂಗ ಸಚಿವ ಲಾ ಡ್ರಿಯಾನ್ ನಿನ್ನೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದು ಜೈಷ್ ಎ ಮೊಹಮ್ನದ್ ಭಯೋತ್ವಾದನಾ ಸಂಘಟನೆಯ ಮುಖ್ನಸ್ನ ಮಸೂದ್ ಅಜರ್ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳುವ ಪ್ರಾನ್ಸ್ ನಿರ್ಧಾರ ಕುರಿತು ವಿವರಿಸಿದರು ಮಲ್ವಾಮಾ ದಾಳಿಯ ಹೊಣೆಹೊತ್ತಿರುವ ಭಯೋತ್ಪಾದನಾ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಆಸ್ತಿ ಮುಟ್ಟುಗೋಲು ಕುರಿತು ಫ್ರಾನ್ಸ್ ವಿದೇಶಾಂಗ ಸಚಿವರು ಮಾಹಿತಿ ನೀಡಿದ್ದಾರೆ ಅಲ್ಲದೇ ಮಸೂದ್ ಅಜರ್ ವಿರುದ್ದದ ಕ್ರಮ ವಿಷಯವನ್ನು ಯೂರೋಪಿಯನ್ ಒಕ್ಕೂಟದಲ್ಲೂ ಪ್ರಸ್ತಾಪಿಸುವುದಾಗಿ ಪ್ರಾನ್ಸ್ ತಿಳಿಸಿದೆ ಎಂದು ವಿದೇಶಾಂಗ ಸಚಿವಾಲಯ ಟ್ವೀಟ್ ಮಾಡಿದೆ

ಕಳೆದ ಗುರುವಾರ ಮುಂಬೈನಲ್ಲಿ ಸಂಭವಿಸಿದ ಪಾದಚಾರಿ ಮೇಲ್ಲೆತುವೆ ಕುಸಿತ ಪ್ರಕರಣ ಸಂಬಂಧ ಮುಂಬೈ ಪುರಸಭೆಯ ಆಯುಕ್ತರಾದ ಅಜಯ್ ಮೆಹ್ತಾ ಇಬ್ಬರು ಸಿವಿಲ್ ಎಂಜಿನಿಯರ್ಗಳನ್ನು ಸೇವೆಯಿಂದ ವಜಾಗೊಳಿಸಿದ್ದಾರೆ

ಈ ನಡುವೆ ಬ್ಬಹತ್ ಮುಂಬೈ ಮಹಾನಗರ ಪಾಲಿಕೆಯ ತೀವ್ರ ನಿಗಾ ಇಲಾಖೆ ಘಟನೆಯ ಬಗ್ಗೆ ತಾನು ನಡೆಸಿರುವ ಪ್ರಾಥಮಿಕ ತನಿಖೆಯ ವರದಿಯನ್ನು ಸಲ್ಲಿಬಿದ್ದು ಕುಸಿದ ಸೇತುವೆಯ ಪರಿಸ್ವಿತಿಯ ಬಗ್ಗೆ ಸೂಕ್ತ ತಪಾಸಣೆ ನಡೆದಿರಲಿಲ್ಲ ಸೇತುವೆ ಅಭದ್ರವಾಗಿದೆ ಎನ್ನುವುದನ್ನು ತಪಾಸಣೆಯ ವೇಳೆ ಗಮನಿಸಿದ್ದರೆ ದೊಡ್ಡ ದುರಂತವನ್ನು ತಪ್ಪಿಸಬಹುದಾಗಿತ್ತು ಎಂದು ತಿಳಿಸಿದೆ ಕಾಶ್ಮೀರ ಕಣಿವೆಯಲ್ಲಿ ಐದು ಸಂದೇಹಾಸ್ವದ ಸ್ವಳಗಳಲ್ಲಿ ಆದಾಯ ತೆರಿಗೆ ಇಲಾಖೆ ಶೋಧ ಕಾರ್ಯಾಚರಣೆಯನ್ನು ನಡೆಸಿತು ಜಮ್ನು ನಗರದ ಹಲವು ಕಡೆ ಸಹ ಇಂತಹ ಕಾರ್ಯಾಚರಣೆಗಳನ್ನು ನಡೆಸಲಾಗಿದೆ ರಾಜ್ಯದಲ್ಲಿ ದುಷ್ತರ್ಮಿಗಳಿಂದ ಕಪ್ಪು ಹಣ ಚಲಾವಣೆಯಾಗುತ್ತಿರುವುದನ್ನು ತಡೆಯಲು ಇಲಾಖೆ ನಡೆಸುತ್ತಿರುವ ನಿರಂತರ ಕಾರ್ಯಾಚರಣೆಯ ಭಾಗವಾಗಿ ಈ ದಾಳಗಳನ್ನು ನಡೆಸಲಾಗಿದೆ ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿಯ ಅಧಿಕೃತ ಪ್ರಕಟಣೆಯಲ್ಲಿ ವಿವರಿಸಲಾಗಿದೆ ಇಂತಹ ಕಾರ್ಯಾಚರಣೆಗಳಿಂದ ಮುಕ್ತ ಮತ್ತು ನ್ನಾಯಸಮ್ನತ ಚುನಾವಣೆ ನಡೆಸುವ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯನ್ನು ಅಲ್ಲೋಲ ಕಲ್ಲೋಲಗೊಳಿಸುವ ದುಷ್ಕರ್ಮಿಗಳಿಗೆ ಕಟು ಸಂದೇಶ ರವಾನೆಯಾಗುತ್ತದೆ ಎಂದೂ ಸಹ ತಿಳಿಸಲಾಗಿದೆ ಷೇರು ಮಾರುಕಟ್ಲೆಯಲ್ಲಿ ದರ ಸೂಚಿ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಳ್ಳದಂತೆ ಭಾರತೀಯ ರಿಸರ್ವ್ ಬ್ಲಾಂಕ್ ಆರ್ಬಿಐ ಮಾರ್ಗದರ್ಶಿ ಸೂತ್ರ ಬಿಡುಗಡೆ ಮಾಡಿದೆ ಮಾರುಕಟ್ಲೆಯ ಷೇರುದಾರರು ವ್ವೆಯಕ್ಕಿಕವಾಗಿ ಅಥವಾ ಗುಂಪಿನಲ್ಲಿ ದೆಂಚ್ಮಾರ್ಕ್ ದರ ಅಥವಾ ಅನುಸೂಚಿತ ದರ ಮಾಹಿತಿಯನ್ನು ದುರ್ಬಳಕೆ ಮಾಡದಂತೆ ನಿಯಮ ರೂಪಿಸಲಾಗಿದೆ ನಿಯಮ ಉಲ್ಲಂಘಿಸಿ ಯಾರಾದರೂ ದುರ್ಬಳಕೆ ಮಾಡಿದಲ್ಲಿ ಅಂಥವರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆರ್ಬಿಐ ಎಚ್ಚರಿಸಿದೆ

ಅಮೆರಿಕದ ಮಿಯಾಮಿಯಲ್ಲಿ ನಿನ್ನೆ ನಡೆದ ಭೀಘಾ ಸಮಿತಿ ಸಭೆಯ ನಂತರ ಅಧ್ಯಕ್ಷ ಗಿಯಾನಿ ಇನ್ಫ್ಲಾಂಟನೋ ಭಾರತ ಮಹಿಳಾ ವಿಶ್ವಕಪ್ ಪಂದ್ನಾವಳಿ ಆಯೋಜಿಸಲಿದೆ ಎಂದರು